ಮಹಾರಾಷ್ಲದ ನಕ್ಸಲ್ ಪೀಡಿತ ಗಡ್ಚಿರೋಲಿ ಮತ್ತು ಚಿಮೂರ್ ಲೋಕಸಭಾ ಕ್ಷೇತ್ರದ ನಾಲ್ಲು ಮತಗಟ್ಟೆಗಳಲ್ಲಿ ಮರು ಮತದಾನ ಪ್ರಗತಿಯಲ್ಲಿ

ಜಾರ್ಖಂಡ್ನ ಗಿರಿಧ್ ಜಿಲ್ಲೆಯಲ್ಲಿ ಮಾವೋವಾದಿಗಳೊಂದಿಗೆ ಸಿಆರ್ಪಿಎಫ್ ಚಕಮಕಿ ಒಬ್ಬ ಯೋಧ ಹುತಾತ್ನ ಮೂವರು ಮಾವೋವಾದಿಗಳ ಹತ್ನೆ

ಐಪಿಎಲ್ ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ನ್ ಹಣಾಹಣೆ

ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರಚಾರ ಬಿರುಸುಗೊಂಡಿದ್ದು

ಎನ್ಡಿಎ ಸರ್ಕಾರದ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ದಿ ಯೋಜನೆಯಡಿ ಎಲ್ಲರ ಪ್ರಗತಿಗೆ ಯತ್ನಿಸಲಾಗಿದ್ದು ಭಯೋತ್ಪಾದನೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಗುಜರಾತ್ನ ಗಾಂಧಿನಗರ ಕ್ಷೇತ್ರದ ಕಲೋಲ್ ನಗರದಲ್ಲಿ ನಿನ್ನೆ ರೋಡ್ ಶೋ ನಡೆಸಿದ ಬಿಜೆಪಿ ಅಧ್ಯಕ್ಷ ಅಮಿತ್ ಪಾ ಬಿಜೆಪಿ ಪರ ಮತ ಯಾಚಿಸಿದರು ಮತ್ತೊಂದೆಡೆ ಅಸ್ಸಾಂನ ಸಿಲ್ಲಾರ್ನಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರೋಡ್ ಶೋ ನಡೆಸಿದರು ಅಸ್ಸಾಂ ರಾಜ್ಲಕ್ಷೆ ಕಾಂಗ್ರೆಸ್ ವಿಶೇಷ ಸ್ವಾನಮಾನವನ್ನು ನೀಡಿತ್ತು

ಪ್ರಿಯಾಂಕಾ ವಾದ್ರಾ ಇದೇ ಪ್ರಥಮ ಬಾರಿಗೆ ಉತ್ತರ ಪ್ರದೇಶದ ಹೊರಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ

ಕೇರಳ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಸಂಜೆ ತಿರುವನಂತಪುರಂಗೆ ಆಗಮಿಸಲಿದ್ದಾರೆ

ಇವರಿಗೆ ಯುಡಿಎಫ್ ನಾಯಕರು ಸಾಥ್ ನೀಡಲಿದ್ದಾರೆ ತಮ್ನ ಪ್ರವಾಸದ ಕೊನೆಯ ಹಂತದಲ್ಲಿ ತಾವು ಸ್ಪರ್ಧಿಸುತ್ತಿರುವ ವಯನಾಡು ಕ್ಷೇತ್ರಕ್ಕೆ ಆಗಮಿಸಿ ಅಲ್ಲಿ ಹಲವು ರೀತಿಯ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ರಾಹುಲ್ಗಾಂಧಿ ಭಾಗವಹಿಸಲಿದ್ದಾರೆ

ನಕ್ಸ್ಲ್ ದಾಳಿಯ ಬೆದರಿಕೆ ಹಿನ್ನೆಲೆಯಲ್ಲಿ ಚುನಾವಣೆ ಸಿಬ್ಲಂದಿ ಮತಗಟ್ಟೆಗಳಿಗೆ ನಿಗದಿತ ಸಮಯಕ್ಕೆ ತಲುಪಲು ಸಾಧ್ಯವಾಗದ ಕಾರಣ ಸರಿಯಾಗಿ ಮತದಾನ ನಡೆಯದಿದ್ದರಿಂದ ಇಲ್ಲಿ ಮರು ಮತದಾನಕ್ಕೆ ರಾಜ್ಯ ಚುನಾವಣಾ ಆಯೋಗ ಆದೇಶ ನೀಡಿತು

ಅಜಂಖಾನ್ ಅವರು ಜಯಪ್ರದ ಬಗ್ಗೆ ನೀಡಿದ ಹೇಳಿಕೆ ತೀವ್ರ ಅವಹೇಳನಕಾರಿಯಾಗಿದ್ದು

ಜವಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಹೇಳಿಕೆಗಳನ್ನು ನೀಡಬಾರದೆಂದು ಮಹಿಳಾ ಆಯೋಗ ತೀವ್ರ ಆಕ್ಷೇಪ ವ್ಯಕ್ತ ಪಡಿಸಿದೆ ತಮ್ನ ಹೇಳಿಕೆ ಕುರಿತಂತೆ ವಿವರಣೆ ನೀಡಬೇಕೆಂದು ನೋಟಸ್ನಲ್ಲಿ ಮಹಿಳಾ ಆಯೋಗ ಅಜಂಖಾನ್ ಅವರಿಗೆ ಸೂಚಿಸಿದೆ ಅಜಂಖಾನ್ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಡಬಾರದೆಂದು ಚುನಾವಣಾ ಆಯೋಗವನ್ನು ಮನವಿ ಮಾಡಿಕೊಳ್ಳಲಾಗುವುದೆಂದು ರಾಷ್ಷೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾಶರ್ಮಾ ತಿಳಿಸಿದ್ದಾರೆ

ಸಾಂಪ್ ಜಮ್ನು ಕಾಶ್ಮೀರದಲ್ಲಿ ಇಂದು ಬೆಳಗ್ಗೆ ಪಾಕಿಸ್ತಾನ ಸೇನಾಪಡೆ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ

ಕೂಡಲೇ ಎಣ್ಣೆತ್ತುಕೊಂಡ ಭಾರತೀಯ ಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ

ಬಂಧಿತ ಆರೋಪಿಯನ್ನು ಇರ್ಷದ್ ಅಹಮ್ದ್ ರೆಷಿ ಎಂದು ಗುರುತಿಸಲಾಗಿದೆ

ಸ್ರಾಂಪ ಬಿಜೆಪಿ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಜೀವನ ಕಥೆ ಅಧರಿಸಿದ ಚಲನಚಿತ್ರ ಬಿಡುಗಡೆಗೆ ಚುನಾವಣಾ ಆಯೋಗ ತನ್ನ ನಿರ್ಧಾರವನ್ನು ಒೀಲ್ ಮಾಡಿದ ಲಕೋಟೆಯಲ್ಲಿ ಸಲ್ಲಿಸಬೇಕೆಂದು ಸುಪ್ರೀಂಕೋರ್ಟ್ ಸೂಚಿಸಿದೆ

ರಫೇಲ್ ಯುದ್ಧವಿಮಾನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ನೀಡಿದ ಆದೇಶವನ್ನು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ತಪ್ಪಾಗಿ ಉಲ್ಲೇಖಿಸಿದ್ದು ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಸಂಸದೆ ಮೀನಾಕ್ಷಿ ಲೆಖಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಂಡಿತು

ಈ ಹೊಸ ವರ್ಷ ಪ್ರತಿಯೊಬ್ಬರಲ್ಲಿಯೂ ಸಂತಸ ಮತ್ತು ಸಂಭ್ರಮವನ್ನು ತಂದು ಉತ್ತಮ ಆರೋಗ್ಯ ಕರುಣಿಸಲಿ ಸಮಾಜದಲ್ಲಿ ಸಂತೋಷದಿಂದ ಜೀವನ ನಡೆಸುವ ಉತ್ಲಾಹ ಜನತೆಯಲ್ಲಿ ಮೂಡಲಿ ಎಂದು ಪ್ರಧಾನಿ ಆಶಿಸಿದ್ದಾರೆ

ಮಹಾರಾಷ್ಟದ ನಕ್ಸಲ್ ವೀಡಿತ ಗಡ್ಚಿರೋಲಿ ಮತ್ತು ಚಿಮೂರ್ ಲೋಕಸಭಾ ಕ್ಷೇತ್ರದ ನಾಲ್ಕ ಮತಗಟ್ಟೆಗಳಲ್ಲಿ ಮರು ಮತದಾನ ಪ್ರಗತಿಯಲ್ಲಿ